ಮಡಿಕೇರಿ ದಸರಾ ಸರಳವಾಗಿ ಆಚರಿಸಲು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಮಂಗಳೂರಿನ ಜಿಲ್ಲಾಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಳೆ ಈಗಾಗಲೇ ಕಡಿಮೆ ಆಗಿರುವುದರಿಂದ ರಸ್ತೆ ದುರಸ್ತಿ ಮಾಡಿ ಪ್ರಯಾಣಿಕರ ತೊಂದರೆ ನಿವಾರಿಸಬೇಕು ಎಂದು ಹೇಳಿದರು

ನಿವೇಶನ ರಹಿತರಿಗೆ ಸೇವೆ ಒದಗಿಸುವಲ್ಲಿ ಅಧಿಕಾರಿಗಳು ಉದಾಸೀನ ತೋರಬಾರದು ಎಂದು ತಿಳಿಸಿದರು

ಸುಧಾಕರ್ ಹೇಳಿದ್ದಾರೆ ಮಡಿಕೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಸ ವೈದ್ಯಕೀಯ ಕಾಲೇಜು ಕಟ್ಟಡ ಕಾಮಗಾರಿಗಳನ್ನು ಪರಿಶೀಲಿಸಿ ಉದ್ಘಾಟನೆ ದಿನಾಂಕವನ್ನು ಸದ್ಯದಲ್ಲೇ ನಿಗದಿಪಡಿಸಲಾಗುವುದು ಎಂದರು ಮ್ನೆಸೂರಿನ ನಂತರ ರಾಜ್ಯದಲ್ಲಿ ಮಡಿಕೇರಿ ದಸರಾ ಬಹಳ ಜನಪ್ರಿಯವಾಗಿದ್ಲು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ದಸರಾ ಆಚರಿಸುವ ಬಗ್ಗೆಯೂ ಇಂದು ಸ್ಥಳೀಯ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಸುಧಾಕರ್ ಹೇಳಿದರು

ಸಾಮಾಜಿಕ ಅಂತರ ಮಾನದಂಡಗಳಿಗೆ ಅನುಗುಣವಾಗಿ ಸಿನಿಮಾ ವೀಕ್ಷಕರ ನಡುವೆ ಸಾಕಷ್ಟು ಅಂತರ ಇರುವಂತೆ ಆಸನ ವ್ಯವಸ್ಥೆ ಮಾಡಬೇಕು ಎಂದು ಜಾವಡೇಕರ್ ತಿಳಿಸಿದರು ಮಾಸ್ಕ್ ಮತ್ತು ಸ್ಕಾನಿಟ್ಟೆಜರ್ಗಳ ಬಳಕೆ ಕಡ್ಡಾಯವಾಗಲಿದ್ದು ಸಭಾಂಗಣಗಳಲ್ಲಿ ಸರಿಯಾಗಿ ಗಾಳಿ ಪರಿದಾಡುವಂತೆ ಇರಬೇಕು ಸಿನೆಮಾ ಹಾಲ್ನಲ್ಲಿ ನೈರ್ಮಲ್ಕೀಕರಣಕ್ಕೆ ಸಾಕಮ್ವ ಸಮಯಾವಕಾಶ ಇರುವಂತೆ ಚಿತ್ರಪ್ರದರ್ಶನದ ಸಮಯವನ್ನು ನಿಗದಿಪಡಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಕೊರೊನಾ ಸಮಯದಲ್ಲಿ ಅನುಸರಿಸಬೇಕಾದ ಶಿಷ್ಟಾಚಾರಗಳ ಬಗ್ಗೆ ಒಂದು ನಿಮಿಷದ ವಿಡಿಯೋ ಕ್ಷಿಪಿಂಗ್ ಅನ್ನು ಚಿಕ್ರಮಂದಿರಗಳು ಮತ್ತು ಸಿನೆಮಾ ಪಾಲ್ಗಳಲ್ಲಿ ಚಲನಚಿಕ್ರ ಪ್ರಾರಂಭವಾಗುವ ಮೊದಲು ಮತ್ತು ಮಧ್ಯಂತರದಲ್ಲಿ ಪ್ರದರ್ಶನಗೊಳಿಸಬೇಕು ಎಂದು ಸಚಿವರು ಮಾಹಿತಿ ನೀಡಿದರು

ಆನೆ ಚಲನ ವಲನ ಪಥ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸೈಕ್ಲೋಥಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವನ್ನಜೀವಿ ಸಪ್ತಾಹದ ಬಗ್ಗೆ ಸೈಕಲ್ ಸವಾರರು ಅರಿವು ಮೂಡಿಸಲಿದ್ದಾರೆ

ರಾಗಪ್ರಿಯ ಹೇಳಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಶಿಕ್ಷಕರ ಮತಕ್ಷೇತ್ರದ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು

ಈ ನಡುವೆ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಜಾರಿಯಾಗಿರುವ ಮಾದರಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನಿಗಾವಹಿಸಬೇಕೆಂದು ಹಾವೇರಿ ಜಿಲ್ಲಾಧಿಕಾರಿ ಸಂಜಯ ಶೆಟ್ಟಣ್ಣನವರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಚುನಾವಣೆ ಸಂಬಂಧ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಜಾಹೀರಾತು ಪ್ರಕಟಣೆ ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ಪ್ರಸಾರ ಚುನಾವಣಾ ಪ್ರಚಾರ ಸಭೆ ಸಮಾರಂಭಗಳಿಗೆ ಸಮುದಾಯ ಭವನ ಕಲ್ಕಾಣ ಮಂಟಪ ಬಾಡಿಗೆಗೆ ಕೊಡುವ ಮುನ್ನ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಎಂದು ಅವರು ಹೇಳಿದರು ಚುನಾವಣೆಗೆ ಸಂಬಂಧಿಸಿದಂತೆ ಜಾಹೀರಾತು ಪ್ರಕಟಣೆಗೆ ಮುನ್ನ ಜಿಲ್ಲಾ ಎಂಸಿಎಂಸಿ ಸಮಿತಿಯಿಂದ ಅನುಮತಿ ಪಡೆಯಬೇಕು ಎಂದು ಅವರು ಹೇಳಿದ್ದಾರೆ ವಿಜಯಮರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ಹೊಲದಲ್ಲಿ ನೀರು ನಿಂತು ತೊಗರಿ ಬೆಳೆಗೆ ಹಾನಿಯಾಗಿದೆ ಒಳ್ಳೆಯ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರ ಮೊಗದಲ್ಲಿ ಈಗ ಮಂದಹಾಸ ಮಾಯವಾಗಿದೆ ಮೋಡದ ಮರೆಯಿಂದ ಸೂರ್ಯ ಹೊರಬರದ ಕಾರಣ ತೇವಾಂಶ ಹೆಚ್ಚಾಗಿ ಶ್ರಮವಹಿಸಿ ಬೆಳೆದ ಬೆಳೆ ಹಾಳಾಗುತ್ತಿದೆ ಎಂದು ರೈತರು ಆತಂಕ ತೋಡಿಕೊಂಡಿದ್ದಾರೆ ಎಂದು ನಮ್ನ ಜಿಲ್ಲಾ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಸಿದ್ದೇಶ್ವರ್ ಹೇಳಿದ್ದಾರೆ

ಗದಗ ಜಿಲ್ಲೆಯಲ್ಲಿ ಕೃಷಿ ಸಂಸ್ಕರಣೆ ಯೋಜನೆಯಡಿ ಅರ್ಷ ರೈತರಿಗೆ ಟಾರ್ಪಲ್ಗಳನ್ನು ವಿತರಿಸಲಾಗುತ್ತಿದೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳ ಆಯ್ಕೆಯನ್ನು ನಾಳೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಾಟರಿ ಮೂಲಕ ಆಯ್ಲಿ ಮಾಡಲಾಗುವುದು ಎಂದು ಗದಗ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಯ್ಲೆಯಾದ ಫಲಾನುಭವಿಗಳ ಪಟ್ಟಿಯನ್ನು ಬೆಟಗೇರಿ ಮತ್ತು ಹುಲಕೋಟಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರಕಟಿಸಲಾಗುವುದು ಟಾರ್ಪಲ್ಗಳನ್ನು ವಿತರಿಸುವ ದಿನದಂದು ಫಲಾನುಭವಿಗಳು ಆಧಾರ್ ಕಾರ್ಡ್ನ ಮೂಲ ಪ್ರತಿಯನ್ನು ತರಬೇಕು ಲಾಟರಿ ಮೂಲಕ ಆಯ್ಕೆ ಮಾಡುವ ದಿನದಂದು ಟಾರ್ಪಲ್ಗಳನ್ನು ವಿತರಿಸಲಾಗುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಕಳೆದ ಎರಡು ವಾರಗಳಿಂದ ದೇಶದಲ್ಲಿ ಕೊರೊನಾ ಸಕ್ರಿಯ ಪ್ರಕರಣಗಳ ಸಂಖ್ವೆಯಲ್ಲಿ ಭಾರೀ ಇಳಿಕೆ ಕಂಡಿದೆ

ಮೆಟ್ರಿಕ್ ಮೂರ್ವ ವಿದ್ವಾರ್ಥಿ ವೇತನ ಪಡೆಯುವವರು ಆಯಾ ಶಾಲೆಯ ಮುಖ್ಯ ಶಿಕ್ಷಕರನ್ನು ಪಾಗೂ ಮೆಟ್ರಿಕ್ ನಂತರದ ವಿದ್ದಾರ್ಥಿ ವೇತನ ಪಡೆಯುವವರು ಚಿಕ್ಕಮಗಳೂರು ತಾಲೂಕು ಅಲ್ಲಸಂಖ್ಡಾತ ಇಲಾಖೆಯನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ

ಸ್ಪರ್ಶದಿಂದ ಮೃತಪಟ್ಟಿದೆ ಬಂಡೀಮರ ಪುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ಜರುಗಿದ್ದು ಸ್ವಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ

ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ದು

ರೈಲ್ವೆ ಕಲ್ಲಿದ್ದಲು ಮತ್ತು ವಿದ್ಯುತ್ ಘಟಕ ಕ್ಷೇತ್ರಗಳಲ್ಲಿ ಗರಿಷ್ಠ ಬೆಳವಣಿಗೆ ಸಾಧಿಸಲು ಈ ಮೂರು ಕ್ಷೇತ್ರಗಳು ಪರಸ್ಪರ ಸಂಘಟಿತ ಕಾರ್ಯಾಚರಣೆ ನಡೆಸಬೇಕು ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ ರೈಲ್ವೆಯ ಕಲ್ಲಿದ್ದಲು ವ್ಯವಹಾರವನ್ನು ಬಲಪಡಿಸಲು ಮತ್ತು ಕಲ್ಲಿದ್ದಲು ಸರಕು ಸಾಗಣೆಗೆ ಸಂಬಂಧಿಸಿದಂತೆ ರೈಲ್ವೆ ಕಲ್ಲಿದ್ದಲು ಮತ್ತು ವಿದ್ಯುತ್ ಕ್ಷೇತ್ರದ ಜಂಟಿ ಕಾರ್ಯಾಚರಣೆಯ ಉತ್ಪಾದಕತೆಯನ್ನು ಮತ್ತಷ್ಟು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಲು ಪಿಯೂಷ್ ಗೋಯಲ್ ನಿನ್ನೆ ಕಲ್ಲಿದ್ದಲು ಮತ್ತು ವಿದ್ಯುತ್ ಕ್ಷೇತ್ರದ ಉನ್ನತ ನಾಯಕತ್ವದೊಂದಿಗೆ ಸಭೆ ನಡೆಸಿದರು